ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಆಯ್ದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಈ ಸೌಲಭ್ಯ ನೀಡಲಾಗುವುದು ಎಂದು ಕೇಂದ್ರ ಕೃಷಿ ಸಚಿವ ರಾಧಾಮೋಹನ್ ಸಿಂಗ್ ಹೇಳಿದ್ದಾರೆ ಈ ಮುನ್ನ ಸ್ಥಳೀಯ ಭೂಕುಸಿತ ಪ್ರವಾಪ ಬಿರುಗಾಳಿ ಮುಂತಾದವುಗಳಿಂದ ಉಂಟಾಗುವ ಬೆಳೆ ನಷ್ಟ ಫಸಲ್ಬಿಮಾ ಯೋಜನೆಯಡಿ ಬರುತ್ತಿರಲಿಲ್ಲ ಆದರೆ ಈಗ ಇವುಗಳನ್ನು ವಿಮೆ ವ್ಯಾಪ್ತಿಗೆ ತರಲಾಗಿದೆ ಇದಲ್ಲದೇ ಕೆಲವು ತೋಟಗಾರಿಕೆ ಬೆಳೆಗಳನ್ನು ಪ್ರಾಯೋಗಿಕವಾಗಿ ಫಸಲ್ಬಿಮಾ ಯೋಜನೆಯಡಿ ತರಲಾಗುವುದು ಕೃಷಿ ವಲಯದ ಪಲವು ಭಾಗೀದಾರರೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಕೃಷಿ ವಿಮೆ ಯೋಜನೆಗೆ ತಿದ್ದುಪಡಿ ತರಲಾಗಿದೆ ಎಂದು ಕೇಂದ್ರ ಸಚಿವ ರಾಧಮೋಹನ್ ಸಿಂಗ್ ವಿವರಿಸಿದ್ದಾರೆ ಇಂದು ಮಹಾಲಯ ಅಮಾವಾಸ್ಕೆ ಪಿತೃಪಕ್ಷ ಕೊನೆಗೊಳ್ಳುವ ಈ ದಿನದಂದು ಪಿತೃಗಳಿಗೆ ಶ್ರದ್ದಾ ಕಾರ್ಯ ಮಾಡುವ ಸಂಪ್ರದಾಯ ಆಚರಣೆಯಲ್ಲಿದೆ ದೇವಾಲಯಗಳಲ್ಲಿ ವಿಶೇಷ ಮೂಜಾ ಕಾರ್ಯಗಳು ನಡೆಯುತ್ತಿವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಹಾಲಯ ಅಮಾವಾಸ್ಕೆ ಆಚರಣೆ ಮಾಡಿ ಪಿತ್ತಗಳಿಗೆ ಎಡೆ ಇಟ್ಟು ಸ್ಕರಣೆ ಮಾಡಲಾಗುತ್ತಿದೆ

ಮೈಸೂರು ಜಿಲ್ಲೆಯ ಕೆ ಆರ್ ನಗರ ತಾಲೂಕು ಮಂಡ್ಕ ಲೋಕಾಸಭಾ ವ್ಯಾಪ್ತಿಗೆ ಸೇರಿರುವುದರಿಂದ ಮೈಸೂರು ಜಿಲ್ಲೆಗೂ ಮಾದರಿ ನೀತಿ ಸಂಹಿತೆ ಅನ್ವಯವಾಗುವುದು ಎಂದು ಚುನಾವಣಾ ಆಯೋಗ ತಿಳಿಸಿದೆ

ಈ ಮಧ್ಯೆ ನೀತಿ ಸಂಹಿತೆಯಿಂದ ವಿನಾಯಿತಿ ಕೋರಿ ಚುನಾವಣಾ ಆಯೋಗಕ್ಕೆ ಜಿಲ್ಲಾ ಆಡಳಿತ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ

ಪ್ರಕಿನಿತ್ಯ ಜಂಬೂಸವಾರಿ ಮಾರ್ಗದಲ್ಲಿ ತಾಲೀಮು ನಡೆಸುತ್ತಿದ್ದ ಗಜಪಡೆಗಳು ಅಮಾವಾಸ್ಕೆ ಹಿನ್ನೆಲೆಯಲ್ಲಿ ಇಂದು ಅರಮನೆ ಆವರಣದಲ್ಲೇ ತಾಲೀಮು ನಡೆಸಿದವು ಮೈಸೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬೇಕಿದ್ದ ರೌಡಿ ರಂಗ ಎಂಬ ಆನೆ ಬಸ್ ಡಿಕ್ಕೆಯಿಂದ ಮೃತ ಪಟ್ಟಿರುವ ಘಟನೆ ಇಂದು ಮುಂಜಾನೆ ಸಂಭವಿಸಿದೆ ಕೊಡಗಿನ ಮತ್ತಿಗೋಡು ಆನೆ ಕ್ಯಾಂಪ್ನಲ್ಲಿ ರಸ್ತೆ ಬದಿಯಲ್ಲಿ ನಿಂತಿದ್ದ ಈ ಆನೆಗೆ ಕೇರಳದಿಂದ ಬರುತ್ತಿದ್ದ ಬಸ್ ಡಿಕ್ಕಿ ಹೊಡೆದು ಈ ದುರಂತ ಸಂಭವಿಸಿದೆ ಮೂರು ವರ್ಷಗಳ ಒಂದೆ ಬೆಂಗಳೂರು ಬಳಿ ಸೆರೆ ಓಡಿಯಲಾಗಿದ್ದ ಈ ಆನೆಯನ್ನು ಆದರ ತುಂಟಾಟದಿಂದಾಗಿ ಜನರು ಪ್ರೀತಿಯಿಂದ ರೌಡಿ ರಂಗ ಎಂದು ಕರೆಯುತ್ತಿದ್ದರು ಗಾಮೀಣ ರಸ್ತೆಗಳು ದೇಶದ ಅಭಿವೃದ್ಧಿಯ ಸಂಕೇತ ಈ ನಿಟ್ಟನಲ್ಲಿ ಗಾಮೀಣ ರಸ್ತೆ ಸೌಲಭ್ಯವನ್ನು ಮತ್ತಷ್ಟು ಬಲಗೊಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಜಾರಿಗೆ ತಂದಿದೆ ದೇಶದೆಲ್ಲಡೆ ಯೋಜನೆ ಸಾಕಷ್ಟು ಯಶಸ್ಸು ಕಂಡಿದೆ ರಾಜ್ಯದ ಗಡಿ ಜಿಲ್ಲೆ ಚಾಮರಾಜನಗರದ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ

ಇದರಿಂದಾಗಿ ಈ ಮಾರ್ಗದ ಅನೇಕ ಪಳ್ಳಿಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ದ್ವಿಗುಣಗೊಂಡಿವೆ ಯೋಜನೆಯ ಸಪಾಯಕ ಕಾರ್ಯಪಾಲಕ ಇಂಜಿನಿಯರ್ ನಾಗರಾಜ ನಾಯ್ಕ ಈ ಬಗ್ಗೆ ಆಕಾಶವಾಣಿಯೊಂದಿಗೆ ಮಾತನಾಡಿದ್ದಾರೆ

ಸಂಬಂಧಿಸಿದ ಇಲಾಖೆಗಳು ಕೂಡಲೆ ಅಗತ್ಯ ಕ್ರಮಗಳನ್ನು ಕೈಗೊಂಡು ಮಾಲಿನ್ಯ ಪ್ರಮಾಣವನ್ನು ನಿಯಂತ್ರಣಕ್ಕೆ ತರಲು ಗಂಭೀರ ಪ್ರಯತ್ನ ಮಾಡಬೇಕೆಂದು ಮಂಡಳಿ ಜಿಲ್ಲಾಡಳಿತಕ್ಕೆ ಪತ್ರ ಬರೆದು ಸೂಚಿಸಿದೆ

ವಾಯುಭಾರ ಕುಸಿತ ಭಾರಿ ಚಂಡಮಾರುತವಾಗಿ ಪರಿವರ್ತನೆಗೊಳ್ಳಲಿದ್ದು ಕೊಲ್ಲಿ ರಾಷ್ಟಗಳಾದ ಒಮನ್ ಮತ್ತು ಯಮೆನ್ ಬಳಿ ಹಾದುಹೋಗುವ ಸಾಧ್ಯತೆಯಿದೆ ಎಂದು ಪವಾಮಾನ ಇಲಾಖೆ ತಿಳಿಸಿದೆ